ಎಸ್ ಯಡಿಯೂರಪ್ಪ ಇಂದು ಹಾವೇರಿಯ ರಾಣೆಬೆನ್ನೂರಿನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ತ ಬೆಳಗಾವಿಯ ಅಥಣೆಯಲ್ಲಿ ಪಕ್ಷದ ಅಭ್ವರ್ಥಿ ಪರ ಪ್ರಚಾರ ನಡೆಸಿದರು ಮಾಜಿ ಮುಖ್ಜಮಂತ್ರಿ ಎಚ್

ಕುಮಾರಸ್ವಾಮಿ ಬೆಂಗಳೂರಿನ ಮಹಾಲಕ್ಷ್ಮೀ ಲೇಔಟ್ ನಲ್ಲಿ ತಮ್ನ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದರು

ಸಿ ರಾಮಮೂತಿ ಬಿಜೆಪಿ ಅಭ್ಯರ್ಥಿಯಾಗಿ ಇಂದು ವಿಧಾನಸಭೆಯ ಕಾರ್ಯದರ್ತಿಗಳಿಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ವಕ್ಷ ನಳಿನ್ ಕುಮಾರ್ ಕಟೀಲ್ ಕೇಂದ್ರ ಸಚಿವ ಡಿ

ಸದಾನಂದಗೌಡ ಸಂಸದ ರಾಜೀವ್ ಚಂದ್ರಶೇಖರ್ ಕಂದಾಯ ಸಚಿವ ಆರ್ ಅಶೋಕ್ ಪ್ರಭಾಕರ್ ಕೋರೆ ಸಂಸದೆ ಶೋಭಾ ಕರಂದ್ವಾಜೆ ಉಪಸ್ಥಿತರಿದ್ದರು

ಕೃಷಿ ತೋಗಾರಿಕೆ ಪಶುಸಂಗೋಪನೆ ಮೀನುಗಾರಿಕೆ ಮತ್ತು ಆಹಾರ ಪ್ಯಾಕೆಜಿಂಗ್ ವಲಯಗಳಲ್ಲಿ ಸಿಎಫ್ಟಆರ್ಐ ಅಭಿವೃದ್ಲಿ ಪಡಿಸಿರುವ ಪಲವು ತಂತ್ರಜ್ವಾನಗಳ ಬಗ್ಗೆ ಈ ಕಾರ್ಯಾಗಾರ ಬೆಳಕು ಚೆಲ್ಲಲಿದೆ ಇದರಿಂದ ರಾಜ್ಣದ ಆಹಾರ ಸಂಸ್ಕರಣೆ ವಲಯಕ್ಕೆ ಹೆಚ್ಚಿನ ಪ್ರಯೋಜನವಾಗಲಿದೆ ಎಂದು ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ ರೈತರ ತಂಡಗಳು ನವೋದ್ದಮಿಗಳು ಕೃಷಿ ಉತ್ಪನ್ನಗಳ ರಫ್ತುದಾರರು ಭಾಗವಹಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಕೇಂದ್ರ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಹಾಗೂ ರಾಜ್ಯದ ಕರ್ನಾಟಕ ಲಿಮಿಟೆಡ್ ನಡುವೆ ಒಡಂಬಡಿಕೆಗೆ ಸಹಿ ಹಾಕಲಾಗಿದೆ ಜ್ವಾನ ವಿನಿಮಯ ಮಾರಾಟ ಹಾಗೂ ತರಬೇತಿಗಳಿಗೆ ಸಂಬಂಧಿಸಿದ ಒಡಂಬಡಿಕೆ ಇದಾಗಿದ್ದು ಸಿಎಫ್ಟರ್ ಆರ್ ಅಐ ಅಭಿವೃದ್ದಿಪಡಿಸಿದ ತಂತ್ರಜ್ವಾನಗಳನ್ನು ಉದ್ದಮಿಗಳಿಗೆ ತಲುಪಿಸುವಲ್ಲಿ ನೆರವಾಗಲಿದೆ ದೋಸೆ ಹಾಗೂ ರಾಗಿ ಮುದ್ದೆ ಮೇಕರ್ ಮುಂತಾದ ತಂತ್ರಜ್ವಾನಗಳನ್ನು ಸಿಎಫ್ಟಆರ್ಐ ಅಭಿವೃದ್ಧಿಪಡಿಸಿದ್ದು ಇವುಗಳ ತಯಾರಿಕೆಯಲ್ಲಿ ಆಸಕ್ತಿ ಹೊಂದಿರುವ ಉದ್ದಮಿಗಳಿಗೆ ಒಡಂಬಡಿಕೆ ಸಹಾಯಕಾರಿಯಾಗಲಿದೆ ಎಂದು ಕರ್ನಾಟಕ ರಾಜ್ಯ ಆಹಾರ ಸಂಸ್ಕರಣಾ ವಿಭಾಗದ ವಿಶೇಷ ಕಾರ್ಯದರ್ತಿ ಮನೋಜ್ ರಾಜನ್ ಆಕಾಶವಾಣಿಗೆ ತಿಳಿಸಿದರು

ಈ ಬಾರಿಯ ಮೊದಲ ಕಂಬಳ ನಾಳೆ ಬಂಟ್ವಾಳ ತಾಲೂಕಿನ ಕಕ್ಕಪದವು ನಲ್ಲಿ ಸತ್ಯ ಧರ್ಮ ಕಂಬಳ ನಡೆಯಲಿದೆ

ಇನ್ನು ನಾಲ್ಕು ತಿಂಗಳುಗಳ ಕಾಲ ಕರಾವಳಿ ಕಂಬಳ ಪ್ರಿಯರನ್ನು ಆಕರ್ಷಿಸಲಿದೆ

ಕಂಬಳ ಋತುವಿನ ವೇಳಾಪಟ್ಟಯನ್ನು ಈಗಾಗಲೇ ಜಿಲ್ಲಾಡಳತಕ್ಕೆ ಸಲ್ಲಿಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ

ಅಪಘಾತಗಳ ಸಂಖ್ಯೆ ಕಡಿಮೆಯಾಗಿದೆ ಎಂದು ರೈಲ್ವೆ ಖಾತೆಯ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ ರಾಜ್ಯಸಭೆಯಲ್ಲಿಂದು ಪ್ರಶ್ನೋತ್ತರ ಅವಧಿಯಲ್ಲಿ ಪೂರಕ ಪ್ರಕ್ಷೆಗಳಿಗೆ ಉತ್ತರಿಸಿದ ಅವರು ರೈಲುಗಳ ಭದ್ರತೆ ಸಮಯ ಪಾಲನೆ ಮತ್ತು ಮೂಲಸೌಕರ್ಯಗಳ ಸುಧಾರಣೆಗೆ ಸರ್ಕಾರ ಹಲವು ಕ್ರಮ ಕೈಗೊಂಡಿದೆ ಎಂದು ಹೇಳಿದರು ರೈಲುಗಳ ಸಕಾಲಿಕ ಸಂಚಾರದ ಬಗ್ಗೆ ಮಾಹಿತಿ ನೀಡುವ ವ್ಲವಸ್ಥೆಯನ್ನು ಪರಿಚಯಿಸಲಾಗಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದರು

ಪರಿಸರ ಅರಣ್ಣ ಮತ್ತು ಹವಾಮಾನ ಬದಲಾವಣೆ ಖಾತೆಯ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ ಲೋಕಸಭೆಯಲ್ಲಿ ಇಂದು ಪ್ರಕ್ಷೆಯೊಂದಕ್ಕೆ ಉತ್ತರಿಸಿದ ಅವರು ಕರಾವಳಿ ಮತ್ತು ಸಾಗರ ಪರಿಸರ ವ್ಯವಸ್ಥೆಗಳ ಮೇಲೆ ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ಕುರಿತಂತೆ ಉದ್ದೇಶಿತ ಅಭಿಯಾನ ಕಾರ್ಯ ನಿರ್ವಹಿಸಲಿದೆ ಎಂದು ತಿಳಿಸಿದರು